ತಿರುವನಂತಪುರಂ ಮೂಲಕ ಕೊಲ್ಲಂಗೆ ಪ್ರಯಾಣ ಬೆಳೆಸಲಿದ್ದಾರೆ ಕೊಲ್ಲಂ ಬೈಪಾಸ್ ರಸ್ತೆಯನ್ನು ಪ್ರಧಾನಿ ಉದ್ಘಾಟಸಲಿದ್ದಾರೆ

ಮೀ ಉದ್ದದ ಬೈಪಾಸ್ ರಸ್ತೆ ಮೇವಾರಂನಿಂದ ಕಾವ್ನಾಡ್ಗೆ ಸಂಪರ್ಕ ಕಲ್ಪಿಸಲಿದ್ದು ಹೈವೇ ಮೂಲಕ ತಿರುವನಂತಪುರಂನಿಂದ ಕೇರಳದ ಇತರ ಭಾಗಗಳಿಗೆ ಪ್ರಯಾಣ ಮಾಡುವವರ ಸಮಯವನ್ನು ಉಳಿತಾಯ ಮಾಡಲಿದೆ ಕೇರಳದ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇದಾದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಲ್ಲಂನ ಆಕ್ರಮಮ್ ಮ್ಯೆದಾನದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಬಳಿಕ ತಿರುವನಂತಪುರಂಗೆ ವಾಪಸ್ ಬರಲಿರುವ ಅವರು ಇಲ್ಲಿನ ಶ್ರುದ್ದ ಅನಂತ ಪದ್ಮನಾಭಸ್ವಾಮಿ ದೇವಾಲಯದಲ್ಲಿ ಮೂಜೆ ಸಲ್ಲಿಸಲಿದ್ದಾರೆ ಸ್ವದೇಶಿ ದರ್ಶನ್ ಯೋಜನೆಯಡಿ ದೇವಾಲಯದ ಸಮುಚ್ಲಯದಲ್ಲಿ ನಿರ್ಮಿಸಿರುವ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಅವರು ಚಾಲನೆ ನೀಡಲಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಒಡಿತಾದ ಬಾಲಂಗೀರ್ಗೆ ಭೇಟಿ ನೀಡಲಿದ್ದು ಹಲವಾರು ಅಭಿವೃದ್ದಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ ಜರ್ಗುಗುಡಾದಲ್ಲಿ ಬಹು ಮಾದರಿಯ ಲಾಜಿಸ್ಟಿಕ್ಸ್ ಉದ್ದಾನ ಉದ್ವಾಟಸಲಿದ್ದಾರೆ ಮತ್ತು ಬಾಲಂಗೀರ್ ಬಿಚುಪಾಲಿ ಹೊಸ ರೈಲ್ವೆ ಮಾರ್ಗವನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ ಸೋನೇಪುರ್ ಕೇಂದ್ರೀಯ ವಿದ್ಯಾಲಯದಲ್ಲಿ ತಾಶ್ವತ ಕಟ್ನಡ ನಿರ್ಮಾಣಕ್ನಾಗಿ ಪ್ರಧಾನಮಂತ್ರಿ ಅಡಿಗಲ್ಲು ಹಾಕಲಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದಿನಿಂದ ಅರ್ಧ ಕುಂಭಮೇಳ ಆರಂಭವಾಗಿದೆ

ಇದರೊಂದಿಗೆ ಕುಂಭಮೇಳಕ್ಕೆ ವಿದ್ಲುಕ್ತ ಚಾಲನೆ ದೊರೆಯಿತು ಕುಂಭಮೇಳ ನಡೆಯುವ ಸ್ವಳದಲ್ಲಿ ಎಲ್ಲಾ ಏರ್ಪಾಡುಗಳನ್ನು ಮಾಡಲಾಗಿದ್ದು ಪ್ರವಾಸಿಗರು ಈಗಾಗಲೇ ಈ ಪವಿತ್ರ ಸ್ನಳಕ್ಕೆ ಭೇಟ ನೀಡುತ್ತಿದ್ದಾರೆ ವಿಜೃಂಭಣೆಯಿಂದ ನಡೆಯುವ ಈ ಮೇಳದಲ್ಲಿ ಭಾಗವಹಿಸಲು ಸಾಧು ಸಂತರನ್ನು ಒಳಗೊಂಡಂತೆ ವಿದೇಶಿ ಪ್ರವಾಸಿಗರು ಕೂಡಾ ಬರಲು ಆರಂಭಿಸಿದ್ದಾರೆ

ಈ ಬಾರಿ ಅತಿ ಹೆಚ್ಚು ಭದ್ರತಾ ವ್ಯವಸ್ಥೆಗಳನ್ನು ಕ್ಲೆಗೊಳ್ಳಲಾಗಿದೆ

ಕುಂಭ ಮೇಳದ ಶಾಹಿ ಪುಣ್ಯಸ್ನಾನದಲ್ಲಿ ಅತಿ ಹೆಚ್ಚು ಮಂದಿ ಒಂದೇ ಸ್ಥಳದಲ್ಲಿ ಭಾಗವಹಿಸುವುದು ವಿಶ್ವದಾಖಲೆಯಾಗಿದೆ ಆಕಾಶವಾಣಿ ಹಾಗೂ ದೂರದರ್ಶನದಲ್ಲಿ ಈ ಕಾರ್ಯಕ್ರಮದ ನೇರಪ್ರಸಾರವಾಗಲಿದೆ ಕುಂಭಮೇಳಕ್ಕಾಗಿ ಆಕಾಶವಾಣಿ ಪ್ರತ್ಯೇಕವಾಗಿ ಒಂದು ಕಿಲೋವ್ಚಾಟ್ ತರಂಗಾಂತರದ ಕುಂಭವಾಣಿ ಆರಂಭಿಸಿದ್ದು ಇಂದಿನಿಂದ ಕಾರ್ಲಾರಂಭಿಸಲಿದೆ

ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಲಿರುವ ಪ್ರವಾಸಿ ಭಾರತೀಯ ದಿಸವ್ ನಿಯೋಗದ ಪ್ರತಿನಿಧಿಗಳಿಗಾಗಿ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ

ಸಂಗಮದಲ್ಲಿ ಇವರು ಸ್ನಾನ ಮಾಡಲು ಪ್ರತ್ತೇಕ ವ್ವವಸ್ಥೆ ಮಾಡಲಾಗಿದೆ

ಚಳಿಗಾಲದ ಮುಕ್ತಾಯ ಮತ್ತು ದೆಳೆಗಳ ಕಟಾವಿನ ನಂತರ ಈ ಪಭ್ಗವನ್ನು ಆಚರಿಸುವುದು ರೂಢಿಯಲ್ಲಿದೆ ದೇತದ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಈ ಹಬ್ಬವನ್ನು ಕೆಲವು ದಿನಗಳ ಮಟ್ಟಿಗೆ ಆಚರಿಸಲಾಗುವುದು ತಮಿಳುನಾಡಿನಲ್ಲಿ ಪೊಂಗಲ್ ಗುಜರಾತ್ನಲ್ಲಿ ಉತ್ತರಾಯಣ ಅಸ್ತಾಂನಲ್ಲಿ ಭೋಗಾಲಿ ಬಿಹು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪೌಷ್ ಸಂಕ್ರಾಂತಿ ಎಂದು ಆಚರಿಸಲಾಗುವುದು ಕರ್ನಾಟಕದಲ್ಲಿ ಸುಗ್ಗಿಹಬ್ಬವಾಗಿ ಸಂಕ್ರಾಂತಿಯನ್ನು ಆಚರಿಸಲಿದ್ದು ಜನರು ಕೃಷಿ ಉತ್ಪನ್ನಗಳನ್ನು ದೇವರಿಗೆ ನೈವೇದ್ದ ಮಾಡಲಿದ್ದಾರೆ ವಿಶೇಷ ತಿನಿಸುಗಳನ್ನು ಈ ಸಂದರ್ಭದಲ್ಲಿ ಮಾಡಲಾಗುವುದು

ಸುಗ್ಗಿಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ನಾಡಿನ ಗಣ್ಣರು ಶುಭಾಶಯ ಕೋರಿದ್ದಾರೆ ರಾಷ್ಷಪತಿ ರಾಮನಾಥ ಕೋವಿಂದ್ ಮಕರ ಸಂಕ್ರಾಂತಿ ಉತ್ತರಾಯಣ ಮತ್ತು ಭೋಗಾಲಿ ಬಿಹು ಪ್ರಯುಕ್ತ ಜನತೆಗೆ ಶುಭಾಷಯ ಕೋರಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ಪ್ರಕೃತಿ ಮತ್ತು ಸಂಪ್ರದಾಯವನ್ನು ಪ್ರತಿನಿಧಿಸುವ ಈ ಹಬ್ಲ ಜನರ ಜೀವನದಲ್ಲಿ ಸಮೃದ್ದಿ ಮತ್ತು ಉತ್ತಮ ಆರೋಗ್ಲ ನೀಡಲಿ ಎಂದು ಟ್ವೀಟ್ ಸಂದೇಶದಲ್ಲಿ ಹಾರ್ೈಸಿದ್ದಾರೆ ಪೊಂಗಲ್ ಮಾಫ್ ಬಿಹು ಹಾಗೂ ಉತ್ತರಾಯಣ ಹಬ್ಬಗಳ ಅಂಗವಾಗಿಯೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ

ಇದೇ ಮೊದಲ ಬಾರಿಗೆ ಈ ರೀತಿಯ ಸಮಾವೇಶ ಆಯೋಜಿಸಲಾಗಿದ್ದು

ವಿಮಾನಯಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಅತ್ಲಂತ ವೇಗವಾಗಿ ಬೆಳೆಯುತ್ತಿರುವ ದೇಶದಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದರು ಎರಡು ದಿನ ನಡೆಯಲಿರುವ ಸಮಾವೇಶದಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿ ದೂರದೃಷ್ಟಿ ಹಾಗೂ ಏರ್ ಕಾರ್ಗೊ ನೀತಿಯನ್ನು ಪ್ರಸ್ತಾವಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು

ಎಫ್ಐಸಿಸಿಐ ಮತ್ತು ನಾಗರಿಕ ವಿಮಾನಯಾನ ಸಚಿವಾಲಯ ಜಂಟಿಯಾಗಿ ಈ ಸಮಾವೇಶವನ್ನು ಆಯೋಜಿಸಿದೆ ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಜಯಂತ್ ಸಿನ್ಹಾ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಧ್ಯಕ್ಷ ಡಾ

ಎಸ್ ಬುಲಿಯಾರ್ ಮಹಾರಾಷ್ಷ ಮುಖ್ಯಮಂತ್ರಿ ದೇವೇಂದ್ರ ಫಡ್ಕವಿಸ್ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ

ಕಳೆದ ಮಧ್ಲರಾತ್ರಿಯಿಂದ ಈ ಹೊಸ ಮೀಸಲಾತಿ ನಿಯಮಗಳು ಜಾರಿಗೆ ಬಂದಿವೆ ರಾಜ್ಲದ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಧಿಕೃತ ಹೇಳಿಕೆಯೊಂದರಲ್ಲಿ ಸಾಮಾಜಿಕ ಸಮಚಿತ್ತತೆಗಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ

ಇದರೊಂದಿಗೆ ಟೂರ್ನಿಯಿಂದ ಭಾರತ ಹೊರಬಿದ್ದಿದೆ

ಪಂದ್ಲದ ಆರಂಭದಿಂದ ಅಂತ್ಲದವರೆಗೂ ಸಾಕಷ್ಟು ರೋಚಕತೆಯನ್ನು ಮೂಡಿಸಿದ ಪಂದ್ಲದಲ್ಲಿ ಉಭಯ ತಂಡಗಳು ಆಕ್ರಮಣಕಾರಿ ಆಟ ಪ್ರದರ್ಶಿಸಿದವು ಆದರೆ ಹೆಚ್ಚುವರಿ ಸಮಯದಲ್ಲಿ ಬಹರೇನ್ ತಂಡ ಭಾರತದ ರಕ್ಷಣಾ ಕೋಟೆಯನ್ನು ಭೇದಿಸುವಲ್ಲಿ ಯಶಸ್ವಿಯಾಯಿತು

ಭಾರತ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು